ರಾಜಸ್ತಾನದ ಮುಖ್ಲಮಂತ್ರಿಯಾಗಿ ಅಕೋಕ್ ಗೆಹ್ಲೋಟ್ ಮಧಪ್ರದೇತದ ಮುಖ್ಲಮಂತ್ರಿಯಾಗಿ ಕಮಲ್ನಾಥ್ ಹಾಗೂ ಛತ್ತೀಸ್ಗಢ್ ಮುಖ್ಯಮಂತ್ರಿಯಾಗಿ ಭೂಪೇಶ್ ಬಗೇಲ್ ಅಧಿಕಾರ ಸ್ವೀಕಾರ

ನ್ಯಾಯಮೂರ್ತಿಗಳಾದ ಎಸ್ ಮುರಳೀಧರ್ ಮತ್ತು ವಿನೋದ್ ಗೋಯಲ್ ಅವರ ನೇತೃತ್ವದ ಪೀಠ ಕ್ರಿಮಿನಲ್ ಸಂಚು ದ್ವೇಷಕ್ಕೆ ಕುಮ್ಹು ಕೋಮುಸಾಮರಸ್ನ ಹದಗೇಡಿಸಿದ್ದಕ್ಕಾಗಿ ಸಜ್ಜನ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ

ಅದಕ್ಕಿಂತ ಮೊದಲು ದೆಹಲಿ ತೊರೆಯದಂತೆ ನಿರ್ದೇಶನ ನೀಡಿದೆ ಕಾಂಗ್ರೆಸ್ ಕೌನ್ಸಲರ್ ಬಲವಾನ್ ಖೋಖರ್ ನಿವೃತ್ತ ಸೌಕಾಪಡೆ ಅಧಿಕಾರಿ ಕ್ಲಾಪ್ಲನ್ ಭಾಗ್ಮಲ್ ಗಿರಿಧಾರಿ ಲಾಲ್ ಮಾಜಿ ಶಾಸಕರಾದ ಮಹೇಂಧರ್ ಯಾದವ್ ಮತ್ತು ಕಿಶನ್ ಖೋಖರ್ ಅವರ ಶಿಕ್ಷೆಯನ್ನು ಕೂಡ ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ಪ್ರಕರಣದ ಬಗ್ಗೆ ವಿಚಾರಣಾ ನ್ವಾಯಾಲಯವೊಂದು ಸಜ್ಜನ್ ಕುಮಾರ್ ಅವರನ್ನು ಖುಲಾಸೆಗೊಳಿಸಿದ್ದ ತೀರ್ಪನ್ನು ಪ್ರಶ್ನಿಸಿದ್ದ ಹಲವು ಮನವಿಗಳ ಬಗ್ಗೆ ವಿಚಾರಣೆ ನಡೆಸಿದ ನಂತರ ದೆಹಲಿ ಹ್ಲೆಕೋರ್ಟ್ನ ಇಂದಿನ ತೀರ್ಮ ಹೊರಬಿದ್ದಿದೆ

ಸಚಿನ್ ಪ್ನೆಲೆಟ್ ಕ್ಲಾಬಿನೆಟ್ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದರು

ಭೋಪಾಲ್ನ ಜಂಬೋರಿ ಮೈದಾನದಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ರಾಜ್ಜಪಾಲರಾದ ಆನಂದಿ ಬೆನ್ ಪಟೇಲ್ ನೂತನ ಮುಖ್ಚಮಂತ್ರಿಗೆ ಅಧಿಕಾರ ಮತ್ತು ಗೌಪ್ಚತೆಯ ಪ್ರಮಾಣವಚನವನ್ನು ಬೋಧಿಸಿದ್ದಾರೆ

ಛತ್ತೀಸ್ಘಡದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಭೂಪೇಶ್ ಬಗೆಲ್ ಇಂದು ಸಂಜೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ರಾಯ್ಪುರದ ವಿಜ್ಞಾನ ಕಾಲೇಜು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದರು

ಭೋಜನಾ ವಿರಾಮಕ್ಕೆ ಮೊದಲು ಹಲವು ಬಾರಿ ಕಲಾಪ ಮುಂದೂಡಿದ ಬಳಿಕ ಅಂತಿಮವಾಗಿ ಲೋಕಸಭೆ ಕಲಾಪವನ್ನು ದಿನದಮಟ್ಲಿಗೆ ಮುಂದೂಡಲಾಯಿತು ರಫೇಲ್ ಯುದ್ದ ವಿಮಾನ ಒಪ್ಪಂದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯ ತನಿಖೆಗೆ ಪಟ್ಲು ಹಿಡಿದು ಕಾಂಗ್ರೆಸ್ ಸದಸ್ನರು ಸಭಾಧ್ಯಕ್ಷರ ಪೀಠದ ಎದುರು ಧಾವಿಸಿ ಧರಣಿ ನಡೆಸಿದರು ಕಾವೇರಿ ಕಣಿವೆಯ ರೈತರನ್ನು ರಕ್ಷಿಸಬೇಕು ಹಾಗೂ ಉದ್ದೇಶಿತ ಅಣೆಕಟ್ಟು ನಿರ್ಮಾಣವನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಎಐಎಡಿಎಂಕೆ ಸದಸ್ದರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು

ವಿರೋಧ ಪಕ್ಷಗಳ ತಿದ್ದುಪಡಿ ಬೇಡಿಕೆಯನ್ನು ತಿರಸ್ತರಿಸಲಾಯಿತು ಗದ್ದಲ ಹೆಚ್ಚಾಗುತ್ತಿದ್ದಂತೆ ಸ್ವೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ನಾಳೆಗೆ ಮುಂದೂಡಿದರು ರಾಜ್ಜಸಭೆಯಲ್ಲಿ ರಫೇಲ್ ಯುದ್ದ ವಿಮಾನ ಒಪ್ಪಂದ ಮತ್ತು ಕಾವೇರಿ ವಿಷಯವನ್ನು ಮುಂದಿಟ್ಟು ಸದಸ್ವರು ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪಕ್ಕೆ ಅಡಚಣೆಯಾಯಿತು ಸಭೆ ಆರಂಭಗೊಂಡ ಬೆನ್ನಲ್ಲೇ ಕೋಲಾಹಲ ಗದ್ದಲ ಉಂಟಾಗಿದ್ದರಿಂದ ಸಭಾಪತಿ ಎಂ ವೆಂಕಯ್ಯ ನಾಯ್ದು ಸದನವನ್ನು ನಾಳೆಗೆ ಮುಂದೂಡಿದರು ಇದಕ್ಕೂ ಮೊದಲು ಎಐಎಡಿಎಂಕೆ ಮತ್ತು ಡಿಎಂಕೆ ಸದಸ್ಯರು ತಮ್ನ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆ ಕೂಗಿದರು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ವಗಳ ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಶಾಶ್ವತ ಪರಿಹಾರ ಒದಗಿಸುವಂತೆ ಅವರು ಆಗ್ರಹಿಸಿದರು ಇದರ ಮಧ್ಯೆ ವಿರೋಧ ಪಕ್ಷದ ನಾಯಕ ಗುಲಾಮ್ ನಭಿ ಅಜಾದ್ ರಫೇಲ್ ವಿಷಯವನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸುಪ್ರೀಂಕೋರ್ಟ್ನ ದಾರಿ ತಪ್ಪಿಸಿದೆ ಎಂದು ಆರೋಪಿಸಿದರು ಆದರೆ ಈ ವಿಷಯ ಸುಪ್ರಿಂಕೋರ್ಟ್ನಲ್ಲಿರುವುದರಿಂದ ಇಲ್ಲಿ ಪ್ರಸ್ತಾಪ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ರಾಜ್ಯಸಭಾ ಅಧ್ಯಕ್ಷ ಎಂ

ಈ ವೇಳೆ ಗದ್ದಲ ಮುಂದುವರೆದಿದ್ದರಿಂದ ಎಂ ವೆಂಕಯ್ದ ನಾಯ್ದು ಅವರು ಸದನವನ್ನು ನಾಳೆಗೆ ಮುಂದೂಡಿದರು ರಫೇಲ್ ಯುದ್ದ ವಿಮಾನ ಒಪ್ಪಂದಕ್ಕೆ ಸಂಬಂಧಿಸಿ ಸಂಸತ್ತು ಮತ್ತು ಸುಪ್ರೀಂಕೋರ್ಟ್ನ ದಾರಿ ತಪ್ಪಿಸಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ದ ಲೋಕಸಭೆಗೆ ಇಂದು ಹಕ್ಕುಚ್ಚುತಿ ನೋಟಸ್ ನೀಡಿದೆ ಕಾಂಗ್ರೆಸ್ ಸಂಸದ ಸುನಿಲ್ ಜಾಖರ್ ಅವರು ಈ ನೋಟಸ್ ನೀಡಿದ್ದಾರೆ ಈ ನೋಟಸ್ನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪೀಕರ್ ಸುಮಿತ್ರಾ ಮಹಾಜನ್ ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಗುಲಾಮ್ ನಬೀ ಅಜಾದ್ ಇದೇ ವಿಷಯಕ್ಕೆ ಸಂಬಂಧಿಸಿ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ವಿರುದ್ದ ಹಕ್ಕುಚ್ಚುತಿ ನೋಟಸ್ ನೀಡಿದ್ದಾರೆ ಸಂಸತ್ತಿನ ಹೊರಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಜಾದ್ ರಫೇಲ್ ವಿಷಯದಲ್ಲಿ ಸುಪ್ರೀಂಕೋರ್ಟ್ ಈಗ ಸಲ್ಲಿಸಿದ್ದ ಪ್ರಮಾಣಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದರಿಂದ ಈ ನೋಟಸ್ ನೀಡಲಾಗಿದೆ ಎಂದು ಸ್ಪಪ್ಪಡಿಸಿದರು ರಫೇಲ್ ಒಪ್ಪಂದದ ಬಗ್ಗೆ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಸಿದ್ದ ಎಲ್ಲಾ ಅರ್ಜಿಗಳನ್ನು ಕಳೆದ ವಾರ ಸುಪ್ರೀಂಕೋರ್ಟ್ ತಳ್ಳಹಾಕಿತು ರಫೇಲ್ ಯುದ್ಧ ವಿಮಾನ ಒಪ್ಪಂದಕ್ಕೆ ಸಂಬಂಧಿಸಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ವಿರುದ್ದ ಹಕ್ಕುಚ್ಕುತಿ ನೋಟಸನ್ನು ಬಿಜೆಪಿ ಇಂದು ಲೋಕಸಭೆಗೆ ನೀಡಿದೆ ಜುಲ್ಲೆಯಲ್ಲಿ ರಾಹುಲ್ ಅವರು ಭಾಷಣ ಮಾಡಿದಾಗ ಸುಳ್ಳು ಹೇಳಿಕೆ ನೀಡಿ ಸದನದ ದಾರಿ ತಪ್ಪಿಸಿದ್ದಾರೆ ಎಂದು ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ನೋಟಸ್ನಲ್ಲಿ ಆರೋಪಿಸಿದ್ದಾರೆ

ಮಾಲ್ವೀವ್ಸ್ ಅಧ್ಯಕ್ಷ ಇಬ್ರಾಹಿಮ್ ಮೊಹಮದ್ ಸೋಲಿಹ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತದ ಸಾಗರ ಪ್ರದೇಶ ಶಾಂತಿ ಮತ್ತು ಸ್ಹಿರತೆ ಕಾಪಾಡಲು ಭಾರತ ಮತ್ತು ಮಾಲ್ಲೀವ್ಸ್ ನಡುವೆ ದ್ವಿಪಕ್ಷೀಯ ಸಹಕಾರ ಇನ್ನಷ್ಟು ಹೆಚ್ಚಸಬೇಕಾದ ಅಗತ್ವವಿದೆ

ಭಾರತದ ಸಾಗರ ಪ್ರದೇಶದಲ್ಲಿ ಗಸ್ತು ಮತ್ತು ವೈಮಾನಿಕ ಸಮೀಕ್ಷೆಯಲ್ಲಿ ಸಹಕಾರ ಸೇರಿದಂತೆ ಉಭಯ ದೇಶಗಳು ಸಮುದ್ರ ತೀರದ ಭದ್ರತಾ ಸಹಕಾರಕ್ಕೆ ಒಪ್ಪಿಗೆ ಸೂಚಿಸಿವೆ ಎಂದು ಮಾಲ್ಲೀವ್ವ್ ಅಧ್ಯಕ್ಷರು ಹೇಳಿದರು ಬಹುಪಕ್ಷೀಯ ಹಣಕಾಸು ಸಂಸ್ವೆಗಳ ಸುಧಾರಣೆ ಅಂತಾರಾಷ್ಷೀಯ ಆರ್ಥಿಕ ನಿರ್ಧಾರ ಕೈಗೊಳ್ಳುವಲ್ಲಿ ಅಭಿವೃದ್ವಿತೀಲ ದೇಶಗಳ ಭಾಗವಹಿಸುವಿಕೆಯ ಹೆಚ್ಚಳದ ಅಗತ್ತವಿದೆ ಎಂದು ಭಾರತ ಮತ್ತು ಮಾಲ್ವೀವ್ಗ್ ಅಭಿಪ್ರಾಯಪಟ್ಟವೆ ಜಂಟ ಪತ್ರಿಕಾ ಹೇಳಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಬ್ರಾಹಿಮ್ ಮೊಹಮದ್ ಸೋಲಿಹ್ ಅವರು ಜಾಗತಿಕ ಸವಾಲುಗಳ ನಿರ್ವಹಣೆಗೆ ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆ ಅಗತ್ಯವಿದೆ ಎಂದು ಪುನರುಚ್ಚರಿಸಿದ್ದಾರೆ

ತಮ್ನ ಸರ್ಕಾರ ಭಾರತ ಮೊದಲು ನೀತಿಯನ್ನು ಅನುಸರಿಸುತ್ತಿದ್ಲು

ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಹಾಗೂ ಸೋಲಿಹ್ ಪರಸ್ವರ ಉಭಯ ದೇಶಗಳ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮೂರು ದಿನಗಳ ಪ್ರವಾಸಕ್ಕಾಗಿ ಮಾಲ್ಡೀವ್ಸ್ ಅಧ್ಯಕ್ಷರು ನಿನ್ನೆ ನವದೆಹಲಿಗೆ ಆಗಮಿಸಿದ್ದರು

ಅಲ್ಲಿನ ಕಲ್ಚಾಣ್ ಎಂಬಲ್ಲಿ ಅವರು ಎರಡು ಪ್ರಮುಖ ಮೆಟ್ರೋ ಕಾರಿಡಾರ್ಗೆ ಶಂಕುಸ್ಟಾಪನೆ ನೆರವೇರಿಸಲಿದ್ದಾರೆ ಮತ್ತು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಥಾಣೆ ಭೀವಂಡಿ ಕಲ್ಡಾಣ್ ಮೆಟ್ರೋ ಮತ್ತು ದಹಿಸರ್ ಮಿರ ಭಾಯಂದರ್ ಮೆಟ್ರೋಗೆ ಪ್ರಧಾನಿ ಶಂಕುಸ್ನಾಪನೆ ನೆರವೇರಿಸಲಿದ್ದಾರೆ ಇದೇ ವೇಳೆ ಶ್ರಧಾನಿಯವರು ವಸತಿ ಮತ್ತು ನಗರ ಸಾರಿಗೆ ಇಲಾಖೆಗೆ ಸಂಬಂಧಿಸಿದ ಪ್ರಮುಖ ಯೋಜನೆಗಳನ್ನೂ ಲೋಕಾರ್ಪಣೆ ಮಾಡಲಿದ್ದಾರೆ